ವಿಜ್ಞಾನ ಕಾಂಗ್ರೆಸ್ ಸಮಾವೇಶ ಉದ್ಘಾಟನೆ

ಏಜೆನ್ಸಿಯನ್ನು ರಾಷ್ಟೀಯ ಆರೋಗ್ಯ ಪ್ರಾಧಿಕಾರವನ್ನಾಗಿ ಪುನರ್ ರಚಿಸಲು ಕೇಂದ್ರ ಸಂಪುಟ ಅನುಮೋದನೆ

ಸಚಿವ ಸಂಪುಟ ನಿರ್ಣಯ ಕೈಗೊಂಡಿರುವುದನ್ನು ಸ್ವಾಗತಿಸಿದ ಅಸ್ಪಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೊವಾಲ್

ಈ ವಿಜ್ಞಾನ ಕಾಂಗ್ರೆಸ್ ಸಮಾವೇಶ ವಾರ್ಷಿಕ ಸಮಾವೇಶವಾಗಿದ್ದು ಇದರಲ್ಲಿ ದೇಶದ ಅಗ್ರ ವಿಜ್ಞಾನಿಗಳು ಒಂದೆಡೆ ಕಲೆತು ಸಮಾಲೋಚನೆಗಳನ್ನು ನಡೆಸಲಿದ್ದಾರೆ ಈ ವರ್ಷದ ಸಮಾವೇಶದ ಫೋಷವಾಕ್ಯ ಭಾರತದ ಭವಿಷ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಂಬುದಾಗಿದೆ

ದೇಶದ ಪ್ರತಿಷ್ಣಿತ ಸಂಸ್ಥೆಗಳಾದ ದಿಆರ್ಡಿಒ ಇಸ್ರೋ ಏಮ್ಪ್ ಯುಜಿಸಿ ಎಐಸಿಟಿಇ ಹಾಗೂ ದೇಶದ ಮತ್ತು ಅಮೆರಿಕ ಬ್ರಿಟನ್ ಮತ್ತಿತರ ರಾಷ್ವಗಳ ಹಲವು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು ಸಮಾವೇಶದಲ್ಲಿ ಭಾಗವಹಿಸಲಿವೆ ಮೂವರು ನೊಬೆಲ್ ಪುರಸ್ಕ್ಷ ತರು ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಈ ಬೃಹತ್ ಸಮಾವೇಶದಲ್ಲಿ ಯುವ ವಿದ್ಯಾರ್ಥಿಗಳು ತಾವು ಅಭಿವೃದ್ದಿಪಡಿಸಿರುವ ಪ್ರಾಜೆಕ್ಟ್ಗಳನ್ನು ಪ್ರದರ್ಶಿಸಲಿದ್ದಾರೆ ವಿಜ್ಞಾನ ಕಾಂಗ್ರೆಸ್ ಸಮಾವೇಶ ಉದ್ದೇಶಿಸಿ ಭಾಷಣ ಮಾಡಿದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಂಜಾಬ್ನ ಗುರುದಾಸ್ಪುರಕ್ಕೆ ತೆರಳಿ ಅಲ್ಲಿ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ದೆಹಲಿಯಲ್ಲಿ ನಿನ್ನೆ ಸುದ್ಗಿಗಾರರಿಗೆ ಈ ವಿಷಯ ತಿಳಿಸಿದ ಕಾನೂನು ಮತ್ತು ನ್ಯಾಯ ಸಚಿವ ರವಿಶಂಕರ್ ಪ್ರಸಾದ್ ಕೇಂದ್ರ ಆರೋಗ್ಯ ಸಚಿವರು ರಾಷ್ವೀಯ ಆರೋಗ್ಯ ಪ್ರಾಧಿಕಾರದ ಅಧ್ಯಕ್ಷರಾಗಿರುತ್ತಾರೆ ಅವರು ಯೋಜನೆಯ ಸುಗಮ ಹಾಗೂ ತ್ವರಿತ ಅನುಷ್ಡಾನಕ್ಕೆ ಅಗತ್ಯ ನೀತಿ ನಿರ್ಧಾರಗಳನ್ನು ಕೈಗೊಳ್ಳಲಿದ್ದಾರೆ ಎಂದರು ಪರಿಣಾಮಕಾರಿ ಮತ್ತು ಪಾರದರ್ಶಕ ನಿರ್ಧಾರ ಪ್ರಕ್ರಿಯೆ ಮೂಲಕ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ ಅನುಷ್ಠಾನದ ಸಂಪೂರ್ಣ ಹೊಣೆ ರಾಷ್ವೀಯ ಆರೋಗ್ಯ ಪ್ರಾಧಿಕಾರದ್ದಾಗಿದೆ ಎಂದು ಅವರು ಹೇಳಿದರು

ಇದರಿಂದಾಗಿ ರಾಜ್ಯ ಮತ್ತು ಕೇಂದ್ರ ಮಟ್ವದಲ್ಲಿ ಟ್ರೇಡ್ ಯೂನಿಯನ್ಗಳಿಗೆ ಮಾನ್ಯತೆ ನೀಡುವುದು ಸುಲಭವಾಗಲಿದೆ ನವದೆಹಲಿಯಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವ ಸಂತೋಷ್ ಕುಮಾರ್ ಗಂಗ್ವಾರ್ ಉದ್ದೇಶಿತ ಮಸೂದೆಯಿಂದಾಗಿ ಕಾರ್ಮಿಕ ಸಂಘಟನೆಗಳಿಗೆ ಕಾರ್ಮಿಕರ ಪ್ರತಿನಿಧಿಯನ್ನು ಸರ್ಕಾರ ನಾಮಕರಣ ಮಾಡಲು ಸಾಧ್ಯವಾಗಲಿದೆ ಇದರಿಂದ ಪಾರದರ್ಶಕತೆ ಬರಲಿದೆ ಎಂದು ಹೇಳಿದ್ದಾರೆ ಮಧ್ಯಪ್ರದೇಶದ ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿ ತಿಂಗಳ ಮೊದಲನೇ ದಿನ ರಾಷ್ಟಗೀತೆ ವಂದೇಮಾತರಂ ಹಾಡುತ್ತಿದ್ದ ಪದ್ದತಿಯನ್ನು ರದ್ದುಗೊಳಿಸಿರುವ ಹೊಸ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಖಂಡಿಸಿದ್ದಾರೆ ಅವರು ತಮ್ಮ ಹೇಳಿಕೆಯಲ್ಲಿ ಸರ್ಕಾರದ ಈ ನಿರ್ಧಾರ ದುರದೃಷ್ವಕರ ವಂದೇಮಾತರಂ ಕೇವಲ ಗೀತೆಯಲ್ಲ ಅದು ದೇಶದ ಪ್ರತಿಯೊಬ್ಬ ಭಾರತೀಯನಲ್ಲೂ ಸ್ವಾತಂತ್ರ್ನ ಸಂಗ್ರಾಮದ ಬಗ್ಗೆ ಸ್ಫೂರ್ತಿ ಮೂಡಿಸುವ ಗೀತೆಯಾಗಿದೆ ಎಂದು ಹೇಳಿದ್ದಾರೆ ಈ ನಿರ್ಧಾರ ಸ್ವಾತಂತ್ರ್ ಹೋರಾಟಗಾರರಿಗೆ ಮಾಡಿದ ಅಪಮಾನವಾಗಿದೆ ಈ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ತಮ್ಮ ನಿಲುವನ್ನು ಸ್ಪಷ್ವಪದಿಸಬೇಕು ಎಂದು ಆಗ್ರಹಿಸಿದ್ದಾರೆ

ರಾಜ್ಯದಲ್ಲಿನ ಸ್ಥಳೀಯ ಜನರ ಭಾಷಾ ಮತ್ತು ಸಾಂಸ್ಕೃತಿಕ ಹಿತಾಸಕ್ತಿ ರಕ್ಷಿಸುವ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಸಂಪುಟದ ನಿರ್ಧಾರ ಐತಿಹಾಸಿಕವಾದುದು ಎಂದು ಅವರು ಹೇಳಿದ್ದಾರೆ ಕೇಂದ್ರದ ಈ ನಿರ್ಧಾರ ರಾಜ್ನದ ಜನತೆಗೆ ಹೊಸ ವರ್ಷದ ಕೊಡುಗೆಯಾಗಿದೆ ಎಂದು ಅವರು ಬಣ್ಣಿಸಿದ್ದಾರೆ

ಕೇಂದ್ರ ಸರ್ಕಾರದ ಈ ನಿರ್ಧಾರ ಅಸ್ಸಾಂ ರಾಜ್ಯದ ಜನರ ಭವಿಷ್ಯ ಭದ್ರಗೊಳಿಸುವ ನಿಟ್ಟಿನಲ್ಲಿ ದೀರ್ಘಾವಧಿಯ ಕೆಲಸವಾಗಲಿದೆ ಎಂದು ಸೋನೊವಾಲ್ ಹೇಳಿದ್ದಾರೆ

ಬಿಜೆಪಿ ಕೂಡ ಕೇಂದ್ರ ಸರ್ಕಾರದ ನಿರ್ಧಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ

ನವದೆಹಲಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ರೈಲು ಪ್ರಯಾಣದ ವೇಳೆ ಕಾನ್ವುರ ಮತ್ತು ಅಲಹಾಬಾದ್ಗಳಲ್ಲಿ ನಿಲುಗಡೆ ಮಾಡಲಾಗಿದೆ ರೈಲಿನಲ್ಲಿ ವ್ಟೆಥ್ಟೆ ಸೇರಿದಂತೆ ಎಲ್ಲ ವಿಶ್ವದರ್ಜೆಯ ಸೌಕರ್ಯಗಳನ್ನು ನೀಡಲಾಗುವುದು ಎಂದು ಹೇಳಿದರು ನಾರ್ವೆಯ ಪ್ರಧಾನಮಂತ್ರಿ ಇರ್ನಾ ಸೋಲ್ಬರ್ಗ್ ಮೂರು ದಿನಗಳ ಭಾರತ ಭೇಟಿಗಾಗಿ ಸೋಮವಾರ ಆಗಮಿಸಲಿದ್ದಾರೆ ಅವರ ಜೊತೆ ಸರ್ಕಾರದ ಹಿರಿಯ ಅಧಿಕಾರಿಗಳು ಹಾಗೂ ವಾಣಿಜ್ಯ ನಿಯೋಗವೂ ಆಗಮಿಸಲಿದೆ ಅವರು ತಮ್ಮ ಭೇಟಿಯ ವೇಳೆ ರಾಷ್ತ್ರಪತಿ ರಾಮನಾಥ್ ಕೋವಿಂದ್ ಉಪರಾಷ್ತ್ರಪತಿ ಎಂ ವೆಂಕಯ್ಯ ನಾಯ್ಡು ಅವರನ್ನು ಭೇಟಿ ಮಾಡಲಿದ್ದಾರೆ ಸೋಲ್ಬರ್ಗ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೂ ಸಹ ಸಮಾಲೋಚನೆ ನಡೆಸುವರು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಣಾ ಸ್ವರಾಜ್ ಅವರು ಸೋಲ್ಬರ್ಗ್ ಅವರೊಂದಿಗೆ ಚರ್ಚೆ ನಡೆಸುವರು ನಾರ್ವೆ ಪ್ರಧಾನಿಯವರು ರೈಸಿನಾ ಮಾತುಕತೆಯ ಉದ್ವಾಟನಾ ಸಮಾರಂಭವನ್ನು ಉದ್ದೇಶಿಸಿ ಮತ್ತು ಭಾರತ ನಾರ್ವೆ ವಾಣಿಜ್ಯ ಶೃಂಗಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ದ್ವಿಪಕ್ಷೀಯ ಸಂಬಂಧಗಳ ಪ್ರಗತಿ ಪರಾಮರ್ಶೆ ಜೊತೆಗೆ ಸಮಾನ ಹಿತಾಸಕ್ತಿಯ ಹಲವು ವಿಷಯಗಳಲ್ಲಿ ಸಹಭಾಗಿತ್ವ ವಿಸ್ತರಣೆ ಮಾರ್ಗೋಪಾಯಗಳ ಬಗ್ಗೆ ಚರ್ಚಿಸಲು ಸೋಲ್ಬರ್ಗ್ ಅವರ ಭೇಟಿ ನೆರವಾಗಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ

ಚಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಲುಕೊಂಡಿದೆ

ಆಸ್ವೇಲಿಯಾದಲ್ಲಿ ಫೈನಲ್ ಟಿಸ್ಟ್ಗೆ ಅತ್ಯಂತ ಸುಲಭವಾಗಿ ಪ್ರವೇಶ ಪಡೆಯಲಿರುವ ಭಾರತದ ಏಕ್ಶೆಕ ಕ್ಯಾಪ್ಷನ್ ವಿರಾಟ್ ಕೋಹ್ಲಿ ಆಗಿದ್ದಾರೆ

ಇನ್ನೊಂದೆಡೆ ಭಾರತ ವಿರುದ್ದ ತಾಯ್ನಾಡಿನಲ್ಲಿ ಎಂದೂ ಸೋಲದ ಆಸ್ಟ್ರೇಲಿಯಾ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಆತಂಕದ ಸ್ಥಿತಿಯಲ್ಲಿದೆ